ಮುಖ್ಯಾಂತಗಳು ಿ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯವಾಗದಂತೆ ಕ್ರಮ ಕೈಗೊಳ್ಳಲು ಮುಖ್ಯಮಂತ್ರಿ ಎಚ್

ಿಗೆ ಕಾರ್ಮಿಕರ ಪಾಲಿನ ಉಪಕರದ ಸದ್ದಳಕೆ ಕುರಿತು ಚರ್ಚಿಸಲು ಬರುವ ಏಪ್ರಿಲ್ನಲ್ಲಿ ಎಲ್ಲಾ ರಾಜ್ಯಗಳ ಕಾರ್ಮಿಕ ಸಚಿವರ ಸಭೆ ಸಚಿವ ಸಂತೋಷ್ ಕುಮಾರ್ ಗಂಗ್ವಾರ್ ಮಾಹಿತಿ

ಹುಬ್ಬಳ್ಳಿಯ ಕೃಷ್ಣಾಪುರದಲ್ಲಿ ಕಾರ್ಮಿಕ ಭವನ ಸ್ವಾಪಿಸುವುದಾಗಿ ಕಾರ್ಮಿಕ ಖಾತೆ ಸಚಿವ ವೆಂಕಟ ರಮಣಪ್ಪ ಭರವಸೆ ವಾರ್ತೆಗಳ ವಿವರ ಮುಂದಿನ ದಿನಗಳಲ್ಲಿಯೂ ವಿದ್ಯುತ್ ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಯ ಉಂಟಾಗದಂತೆ ಎಚ್ಚರ ವಹಿಸಲು ಸಂಬಂಧಿಸಿದ ಅಧಿಕಾರಿಗಳಿಗೆ ನಿರ್ದೇತನ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ರಾಜ್ಜದ ವಿದ್ಯುತ್ ಪರಿಸ್ವಿತಿ ಕುರಿತು ಇಂಧನ ಇಲಾಖೆ ಅಧಿಕಾರಿಗಳೊಂದಿಗೆ ನಡೆಸಿದ ಚರ್ಚೆಯಲ್ಲಿ ಮಾತನಾಡಿದ ಅವರು ಕಲ್ಲಿದ್ದಲು ಪೂರೈಕೆ ಹಾಗೂ ಅದರ ಸಾಗಾಣಿಕೆ ಸಕಾಲದಲ್ಲಿ ಆಗುವುದನ್ನು ಖಾತರಿ ಪಡಿಸಲು ಕಲ್ಲಿದ್ದಲು ಸಚಿವಾಲಯ ರೈಲ್ವೆ ಕೇಂದ್ರ ಕಚೇರಿಯಲ್ಲಿ ಕೆಬಿಟಿಸಿಎಲ್ ಅಧಿಕಾರಿಗಳನ್ನು ನಿಯೋಜಿಸಿದೆ ಸಧ್ಯ ಪರ್ಯಾಯ ಮೂಲಗಳಿಂದ ವಿದ್ಯುತ್ ಪೂರೈಕೆ ಮಾಡಲಾಗುತ್ತಿದೆ ಸೌರ ವಿದ್ಯುತ್ ಹೆಚ್ಚನ ಪ್ರಮಾಣದಲ್ಲಿ ಉತ್ವಾದನೆಯಾಗುತ್ತಿರುವ ಹಿನ್ನೆಲೆ ಈ ನಪ್ಪವನ್ನು ಸರಿದೂಗಿಸಲಾಗುತ್ತಿದೆ ಎಂದರು

ಕುಮಾರಸ್ವಾಮಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ

ಸರ್ವೋಚ್ದ ನ್ಯಾಯಾಲಯದ ನಿರ್ದೇಶನದಂತೆ ಸರ್ಕಾರ ಸಂಗ್ರಹಿಸುವ ಕಾರ್ಮಿಕರ ಪಾಲಿನ ಸೆಸ್ ಉಪಕರವನ್ನು ಅವರ ಕಲ್ಟಾಣಕ್ಷಾಗಿಯೇ ವಿನಿಯೋಗಿಸಲು ಕೇಂದ್ರ ಸಿದ್ದವಿದೆ ಈ ಕುರಿತು ಬರುವ ಏಪ್ರಿಲ್ನಲ್ಲಿ ಎಲ್ಲಾ ರಾಜ್ಜಗಳ ಕಾರ್ಮಿಕ ಸಚಿವರ ಸಭೆ ನಡೆಸಲಾಗುವುದು ಎಂದರು

ಕಾರ್ಮಿಕ ಖಾತೆ ಸಚಿವ ವೆಂಕಟರಮಣಪ್ಪ ಮಾತನಾಡಿ ಕೇಂದ್ರ ಸರ್ಕಾರ ಮೇಲ್ದರ್ಣಿಗೆ ಏರಿಸುವ ಆಸ್ತತ್ರೆಗಳಗೆ ಮೂಲ ಸೌಕರ್ಯಗಳನ್ನು ಒದಗಿಸಬೇಕು ರಾಜ್ಯದ ಇಎಸ್ಐಸಿ ಆಸ್ಪತ್ರೆಗಳಲ್ಲಿ ವೈದ್ಯರ ಶುಶ್ರೂಷಕಿಯರ ಹುದ್ಲೆಗಳು ಖಾಲಿ ಇದ್ಲು ಅವುಗಳ ಭರ್ತಿಗೆ ರಾಜ್ಯ ಸರ್ಕಾರಕ್ಕೆ ಅನುಮತಿ ನೀಡಬೇಕು ಎಂದು ಮನವಿ ಮಾಡಿದರು ವಿಧಾನಪರಿಷತ್ ಹಂಗಾಮಿ ಸಭಾಪತಿ ಬಸವರಾಜ ಹೊರಟ್ಟ ಮಾತನಾಡಿ ರಾಜ್ಯದಲ್ಲಿ ಕಾರ್ಮಿಕರ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಳವಾಗಿದೆ ಅದೇ ಪ್ರಮಾಣದಲ್ಲಿ ಆಸ್ಪತ್ರೆಗೆ ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಕೇಂದ್ರ ಹೆಚ್ಚಿನ ನೆರವು ನೀಡಬೇಕಾಗಿದೆ ಎಂದರು ಸಂಸದ ಪ್ರಹ್ಲಾದ್ ಜೋಶಿ ರಾಜ್ಯ ಸರ್ಕಾರ ಸುಸಜ್ಜಿತ ಕ್ಯಾನ್ಸರ್ ಆಸ್ಷತ್ರೆ ನಿರ್ಮಾಣಕ್ಕೆ ಪ್ರಸ್ತಾವನೆ ಸಲ್ಲಿಸಿದರೆ ಸರ್ಕಾರ ನೆರವು ನೀಡಲು ಒದ್ದವಿದೆ ಎಂದು ಹೇಳಿದರು ಶಾಸಕ ಅರವಿಂದ ಬೆಲ್ಲದ ಮಾತನಾಡಿ ಹುಬ್ಬಳ್ಳಿಯಲ್ಲಿ ಸುಸಜ್ಜತ ಕಾರ್ಮಿಕ ತರಬೇತಿ ಅಕಾಡೆಮಿ ಸ್ಥಾಪಿಸುವ ಮೂಲಕ ಈ ಭಾಗದ ಕಾರ್ಮಿಕರಿಗೆ ಕೌಶಲ್ಯ ಅಭಿವೃದ್ಧಿ ಪಡಿಸಿಕೊಳ್ಳಲು ಮಾರ್ಗದರ್ಶನ ನೀಡಬೇಕು ಎಂದರು ರಾಜ್ಜದ ಪ್ರಮುಖ ನಗರಗಳಲ್ಲಿ ಆಸಂಘಟಿತ ಹಾಗೂ ವಲಸೆ ಕಾರ್ಮಿಕರ ವಸತಿ ಸೌಕರ್ಯಕ್ಷಾಗಿ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ ಎಂದು ಕಾರ್ಮಿಕ ಖಾತೆ ಸಚಿವ ವೆಂಕಟ ರಮಣಪ್ಪ ಹೇಳಿದ್ದಾರೆ

ಶಂಕರ್ ಅಧ್ಯಕ್ಷತೆಯ ಆಯ್ಕೆ ಸಮಿತಿ ಚಿತ್ರ ವೀಕ್ಷಿಸಿ ಸರ್ವಾನುಮತದಿಂದ ಪ್ರಶಸ್ತಿ ಆಯ್ಕೆ ಮಾಡಿ ಪಟ್ಟಿಯನ್ನು ಮುಖ್ಯಮಂತ್ರಿ ಎಚ್

ವಿಶೇಷ ಸಾಮಾಜಿಕ ಕಾಳಜಿಯ ಚಿತ್ರ ಪ್ರಶಸ್ತಿ ಹೆಬ್ಬಟ್ಟು ರಾಮಕ್ಕ ಪಾಲಾಗಿದೆ ಅತ್ಯುತ್ತಮ ಜನಪ್ರಿಯ ಮನರಂಜನಾ ಚಿತ್ರ ಪ್ರಶಸ್ತಿ ರಾಜಕುಮಾರ ಚಿತ್ರಕ್ಕೆ ಹಾಗೂ ಅತ್ಯುತ್ತಮ ಮಕ್ಕಳ ಚಿತ್ರ ಪ್ರಶಸ್ತಿ ಎಳೆಯರು ನಾವು ಗೆಳೆಯರು ಚಿತ್ರಕ್ಕೆ ದೊರೆತಿದೆ ಅತ್ಯುತ್ತಮ ನಟರಿಗೆ ನೀಡುವ ಸುಬ್ಬಯ್ಯ ನಾಯ್ದು ಪ್ರಶಸ್ತಿ ಮಂಜರಿ ಚಿತ್ರದ ವಿಸೃತ್ ನಾಯ್ಕ ಪಾಲಾಗಿದ್ದರೆ ಅತ್ಯುತ್ತಮ ನಟ ಪ್ರಶಸ್ತಿಗೆ ಹೆಬ್ಬಟ್ಟು ರಾಮಕ್ಕ ಚಿತ್ರದ ಅಭಿನಯಕ್ಕಾಗಿ ತಾರಾ ಅನುರಾಧಾ ಪಡೆದಿದ್ದಾರೆ ಅತ್ಯುತ್ತಮ ಹಿನ್ನೆಲೆ ಗಾಯಕ ಪ್ರಶಸ್ತಿಗೆ ಹುಲಿರಾಯ ಚಿತ್ರದ ವಲಸೆ ಬಂದವರೆ ಗೀತ ಗಾಯನಕ್ಕಾಗಿ ತೇಜಸ್ತಿ ಹರಿದಾಸ್ ಭಾಜನರಾಗಿದ್ದು ಅತ್ಯುತ್ತಮ ಹಿನ್ನೆಲೆ ಗಾಯಕಿ ಪ್ರಶಸ್ತಿಯನ್ನು ದಯವಿಟ್ಟು ಗಮನಿಬ ಚಿತ್ರದ ಅಸಾದುಲ್ಲಾ ದಾಡಿ ಬಿಟ್ಟ ಗೀತ ಗಾಯನಕ್ಕಾಗಿ ಅಪೂರ್ವ ಶ್ರೀಧರ್ ಪಡೆದಿದ್ದಾರೆ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಭವ್ನ ಸುದೀರ್ಘ ಹಾಗೂ ವಿಶಿಷ್ಟ ಇತಿಹಾಸ ನಮ್ಮದು ಭಾಷೆ ಲಿಪಿಗಳು ಇತಿಹಾಸವನ್ನು ಸಾರುತ್ತವೆ ಎಂದು ಕೇಂದ್ರ ಕೌಶಲಾಭಿವೃದ್ದಿ ಖಾತೆ ರಾಜ್ಯ ಸಚಿವ ಅನಂತಕುಮಾರ್ ಹೆಗಡೆ ಹೇಳಿದ್ದಾರೆ ಕಿತ್ತೂರು ಕೋಟೆ ಆವರಣದಲ್ಲಿ ನಿನ್ನೆ ಕಿತ್ತೂರು ಉತ್ಸವ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಉತ್ಸವದಲ್ಲಿ ಸಾಂಸ್ಟೃತಿಕ ಚಟುವಟಿಕೆಗಳ ಜೊತೆಗೆ ಪರಂಪರೆಯ ಅರಿವು ಮೂಡಿಸುವ ಕೆಲಸವಾಗಬೇಕು ಕರ್ನಾಟಕದ ಇತಿಹಾಸ ಅಧ್ಯಯನ ಕೇಂದ್ರ ಕಿತ್ತೂರಿನಲ್ಲಿ ಸ್ಥಾಪನೆಯಾಗುವ ಅಗತ್ಯವಿದೆ ಎಂದರು ಶಾಸಕ ಮಹಾಂತೇಶ ಕೌಜಲಗಿ ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಕಿತ್ತೂರು ಚನ್ನಮ್ಮ ಹೆಸರಿಡಲು ರಾಜ್ಯ ಸರ್ಕಾರದಿಂದ ಕಳುಹಿಸುವ ಪ್ರಸ್ತಾವನೆಗೆ ದೆಂಬಲಿಸುವಂತೆ ಸಚಿವ ಅನಂತಕುಮಾರ್ ಹೆಗಡೆ ಅವರನ್ನು ಕೋರಿದರು ಸಮಾರೋಪ ಭಾಷಣ ಮಾಡಿದ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿ ಮಲ್ಲಿಕಾ ಫಂಟ ನಾಡರಕ್ಷಣೆಗೆ ಹೋರಾಡಿದ ಮಹನೀಯರ ಹೆಸರನ್ನು ಮಕ್ಕಳಿಗೆ ಇಡುವ ಮೂಲಕ ಇತಿಹಾಸ ಮೆಲಕು ಹಾಕುವ ಕೆಲಸವಾಗಬೇಕಿದೆ ಐಸಿಎಸ್ ಮತ್ತು ಕೇಂದ್ರೀಯ ಪಠ್ಶಕ್ರಮದಲ್ಲಿ ಚನ್ನಮ್ಮ ಸೇರಿದಂತೆ ಸ್ಥಳೀಯ ಹೋರಾಟಗಾರರ ಕುರಿತು ಆಂಗ್ನ ಅಥವಾ ಹಿಂದಿ ಭಾಷೆಯಲ್ಲಿ ಕಲಿಸುವ ಅಗತ್ತವಿದೆ ಸಚಿವ ಅನಂತಕುಮಾರ್ ಆವರು ಈ ನಿಟ್ಟನಲ್ಲಿ ಪ್ರಯತ್ನಿಸಬೇಕು ಎಂದು ಮನವಿ ಮಾಡಿದರು ಲೈಂಗಿಕ ಕಿರುಕುಳ ಅನುಭವಿಸಿದ ಮಹಿಳೆಯರು ಕೋಣಿನಲ್ಲಿ ದೂರು ದಾಖಲಿಸಬಹುದು ಎಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಕಲ್ಲಾಣ ಖಾತೆ ಸಚಿವೆ ಮೇನಕಾ ಗಾಂಧಿ ಮನವಿ ಮಾಡಿದ್ದಾರೆ ಲ್ಯೆಂಗಿಕ ದೌರ್ಜನ್ನಕ್ಷೆ ತುತ್ತಾಗಿರುವ ಉದ್ಯೋಗಸ್ಥ ಮಹಿಳೆಯರು ತಾವು ಬಯಸಿದಲ್ಲಿ ಎನ್

ಡಬ್ಲೂ ರಾಷ್ಟೀಯ ಮಹಿಳಾ ಆಯೋಗಕ್ಕೆ ದೂರು ಸಲ್ಲಿಸಬಹುದು ಜೊತೆಗೆ ಸಂತ್ರಸ್ತ ಮಹಿಳೆ ಗಾರ್ಹಿಣಿಗೆ ಮೇಲ್ ಮಾಡಬಹುದು

ಈ ನಿಟ್ಟನಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಇಲಾಖೆಯು ಯಳಂದೂರು ತಾಲ್ಲೂಕಿನ ಹೊನ್ನೂರು ಗ್ರಾಮದಲ್ಲಿ ಕುಷ್ಟರೋಗದ ಬಗ್ಗೆ ಜಾಥಾ ಕಾರ್ಯಕ್ರಮ ಆಯೋಜಿಸುವುದರ ಜೊತೆಗೆ ಆರೋಗ್ಯ ಕಾರ್ಯಕರ್ತೆಯರು ಮನೆ ಮನೆಗೆ ಭೇಟಿ ನೀಡಿ ತಪಾಸಣೆ ನಡೆಸಿದರು

ಿ ಕಾರ್ಮಿಕರ ಪಾಲಿನ ಉಪಕರದ ಸಧ್ದಳಕೆ ಕುರಿತು ಚರ್ಚಿಸಲು ಬರುವ ಏಪ್ರಿಲ್ನಲ್ಲಿ ಎಲ್ಲಾ ರಾಜ್ಯಗಳ ಕಾರ್ಮಿಕ ಸಚಿವರ ಸಭೆ ಸಚಿವ ಸಂತೋಷ್ ಕುಮಾರ್ ಗಂಗ್ವಾರ್ ಮಾಹಿತಿ ಿಗೆ ಹುಬ್ಬಳ್ಳಯ ಕೃಷ್ಣಾಪುರದಲ್ಲಿ ಕಾರ್ಮಿಕ ಭವನ ಸ್ಥಾಪಿಸುವುದಾಗಿ ಕಾರ್ಮಿಕ ಖಾತೆ ಸಚಿವ ವೆಂಕಟ ರಮಣಪ್ಪ ಭರವಸೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು